ಮುಂಬೈನಲ್ಲಿ ಇಂದು ದೇಶಿಯವಾಗಿ ನಿರ್ಮಿತ ಕಾವೇರಿ ಕ್ಲಾಸಿಕ್ ಡಿಸೇಲ್ ಎಲೆಕ್ಷಿಕ್ ಸಬ್ಮರಿಯನ್ ಐಎನ್ಎಸ್ ಖಂಡೇರಿಯನ್ನು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಲೋಕಾರ್ಪಣೆ

ದಕ್ಷಿಣ ಮತ್ತು ವಿಷ್ಣಾ ಒಕ್ಕೂಟದ ಅಮೆರಿಕದ ವಿದೇಶಾಂಗ ಸಹಾಯಕ ಕಾರ್ಯದರ್ಶಿ ಅಲ್ಲೆಸ್ ವೆಲ್ಸ್ ಭಾಷಣ ಮಾಡಿ ಅಮೆರಿಕ ಈಗಾಗಲೇ ಪಫೀಸ್ ಸೈಯದ್ ಮತ್ತು ಮಸೂದ್ ಅಜರ್ ಭಯೋತ್ಪಾದಕರು ಎಂದು ಉಲ್ಲೇಖಿಸಿರುವ ಹಿನ್ನೆಲೆಯಲ್ಲಿ ಮೊದಲು ಪಾಕಿಸ್ತಾನ ಅವರ ವಿರುದ್ಗ ಕಾನೂನು ರೀತಿ ಕ್ರಮ ಕ್ರೆಗೊಂಡು ಅಪರಾಧಿಗಳಿಗೆ ಶಿಕ್ಷೆ ವಿಧಿಸಬೇಕು ಎಂದು ತಿಳಿಸಿದರು ಪಾಕಿಸ್ನಾನದ ಪ್ರಧಾನಮಂತ್ರಿ ಇಮ್ರಾನ್ ಖಾನ್ ಕಾಶ್ಮೀರ ವಿಷಯ ಕುರಿತಂತೆ ದ್ವಿಮುಖ ನೀತಿ ಅನುಸರಿಸುತ್ತಿದ್ದಾರೆ ಅವರ ನಿಲುವನ್ನು ಸ್ಪಷ್ಪಡಿಸಬೇಕು ಎಂದು ಅವರು ಹೇಳಿದರು ಭಯೋತ್ಪಾದನೆಯ ವಿರುದ್ಧದ ಹೋರಾಟಕ್ಕೆ ಅಂತಾರಾಷ್ಟೀಯ ಸಮುದಾಯ ಮಾನವೀಯತೆಯಿಂದ ಒಗ್ಗೂಡಬೇಕೆಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಕರೆ ನೀಡಿದ್ದಾರೆ

ಭಾರತ ವಿಶ್ವಕ್ಕೆ ಒಂದು ಉದಾಪರಣೆಯಾಗಿದೆ ಮತ್ತು ಅಭಿವೃದ್ಧಿ ಹೊಂದುತ್ತಿರುವ ದೇಶದಿಂದ ವಿಶ್ವ ಪ್ರೇರಣೆ ಪಡೆಯಬಹುದಾಗಿದೆ ಎಂದರು ಭಯೋತ್ಪಾರನೆ ವಿಷಯದಲ್ಲಿ ಸದಸ್ಯ ರಾಷ್ಟಗಳ ನಡುವೆ ಒಗ್ಗೆಟ್ಟಿನ ಕೊರತೆಯನ್ನು ಪ್ರಸ್ತಾಪಿಸಿದ ನರೇಂದ್ರಮೋದಿ ವಿಶ್ವಸಂಸ್ಥೆಯ ಮೂಲ ತತ್ವಾದರ್ತಗಳಿಗೆ ಇದು ತದ್ದಿರುದ್ಧವಾಗಿದೆ ಎಂದರು ಭಿನ್ನಾಭಿಪ್ರಾಯಗಳನ್ನು ದೂರ ಮಾಡುವಂತೆ ಜಾಗತಿಕ ಸಮುದಾಯಕ್ಕೆ ಸ್ವಾಮಿ ವಿವೇಕಾನಂದ ಅವರು ಶಿಕಾಗೋದಲ್ಲಿ ನೀಡಿದ ಸಂದೇಶವನ್ನು ಉಲ್ಲೇಖಿಸಿದ ಅವರು ಶಾಂತಿ ಮತ್ತು ಸಾಮರಸ್ಕ ಇಂದಿಗೂ ಅತ್ಯಗತ್ಯವಾದ ಸಂದೇಶವಾಗಿದೆ ಎಂದರು ಭಾರತ ವಿಶ್ವಕ್ಷೆ ಶಾಂತಿಯ ಪ್ರತಿಪಾದಕ ಬುಧ್ಧನನ್ನು ನೀಡಿದೆಯುಧ್ಧವನ್ನಲ್ಲ ಎಂದು ಪ್ರಧಾನಿ ನರೇಂದ್ರಮೋದಿ ಆ ಕಾರಣದಿಂದಲೇ ಭಯೋತ್ಪಾದನೆಯ ವಿರುದ್ಧ ಭಾರತದ ಧ್ವನಿಯು ದುಷ್ಟ ಶಕ್ತಿಯ ಕುರಿತು ವಿಶ್ವವನ್ನು ಎಚ್ಚರಿಸಲು ಗಂಭೀರ ಪ್ರಯತ್ನ ಮಾಡುತ್ತಾ ಬಂದಿದೆ ಎಂದರು

ವಿಶ್ವ ವ್ಯವಾರಗಳಿಗೆ ಹೊಸ ದಿಶೆಯನ್ನು ಒದಗಿಸಬೇಕೆಂದು ವಿಶ್ವ ಸಂಸ್ಥೆಗೆ ಮನವಿ ಮಾಡಿದ ಅವರು ಬಹುಪಂತದ ಮತ್ತು ಸಮಗ್ರ ಜವಾಬ್ದಾರಿ ಮುಂದಿನ ಪಾದಿಯಾಗಬೇಕಾಗಿದೆ ಎಂದರು ಜೀವನದ ಪ್ರತಿಯೊಂದು ಪಂತದಲ್ಲೂ ನವೀನ ತಂತ್ರಜ್ಞಾನ ಬದಲಾವಣೆಗಳನ್ನು ತರುತ್ತಿದೆ ಎಂದ ಅವರು ಇದಕ್ಕೆ ಹೊಸ ದಿತೆ ನೀಡಬೇಕೆಂದು ಅಂತಾರಾಷ್ಟೀಯ ಸಮುದಾಯಕ್ಕೆ ಆಗ್ರಹಿಸಿದರು ಜಾಗತಿಕ ಸಮಸ್ಕೆಗಳ ಮೇಲೆ ಭಾರತದ ನಾಯಕತ್ವವನ್ನು ಎತ್ತಿ ನುಡಿದ ಪ್ರಧಾನಿ ಪಸಿರು ಮನೆ ಅನಿಲ ಹೊರಸೂಸುವಿಕೆಗೆ ಭಾರತದ ಕೊಡುಗೆ ಬಪಳ ಕಡಿಮೆ ಇದ್ದರೂ ಕೂಡ ಪವಾಮಾನ ಬದಲಾವಣೆಯ ವಿರುದ್ಧದ ಹೋರಾಟದಲ್ಲಿ ಪ್ರಮುಖ ರಾಷ್ಟಗಳ ಪೈಕಿ ಭಾರತವೂ ಒಂದಾಗಿದೆ ಎಂದರು ಜಾಗತಿಕ ತಾಪಮಾನದ ಪರಿಣಾಮಗಳಲ್ಲಿ ನೈಸರ್ಗಿಕ ವಿಪತ್ತುಗಳ ಸಂಖ್ಯೆಯಲ್ಲಿ ಮತ್ತು ತೀವ್ರತೆಯಲ್ಲಿ ಪಚ್ಚಳವಾಗುತ್ತಿರುವುದು ಒಂದಾಗಿದೆ ಎಂದ ಪ್ರಧಾನಿ ಮೋದಿ ನೈಸರ್ಗಿಕ ವಿಪತ್ತುಗಳು ಹೊಸ ಪ್ರದೇಶಗಳಲ್ಲಿ ಮತ್ತು ಹೊಸ ರೂಪಗಳಲ್ಲಿ ಎದುರಾಗುತ್ತಿವೆ ಎಂದರು ಈ ಹಿನ್ನೆಲೆಯಲ್ಲಿ ಭಾರತ ಕೊಯಿಲಿಷನ್ ಫಾರ್ ಡಿಸಾಸ್ಟರ್ ರೆಸಿಲೆಂಟ್ ಇನ್ಮಾಸ್ಟಕ್ಷರ್ ಸಿಡಿಆರ್ಐ ರಚನೆಗೆ ಭಾರತ ರಚನೆಯ ಆರಂಭಿಸಿದೆ ದೇಶವನ್ನು ಪ್ಲಾಸ್ಟಿಕ್ ಮುಕ್ತ ಮಾಡಲು ಭಾರತ ಅತಿ ದೊಡ್ಡ ಅಭಿಯಾನ ಆರಂಭಿಸಿದೆ ಎಂದು ಮೋದಿ ಹೇಳಿದರು ತಮ್ಮ ಸರ್ಕಾರ ಆರಂಭಿಸಿದ ಸ್ವಚ್ಛಭಾರತ ಅಭಿಯನ ಆಯುಷ್ಮಾನ್ ಭಾರತ್ ಆಧಾರ್ ಉಪ್ತ್ರಮ ಪಿಎಂ ಜನ್ಧನ್ ಯೋಜನಾ ಇತ್ಯಾದಿ ವಿವಿಧ ಕಲ್ಕಾಣ ಯೋಜನೆಗಳ ಕುರಿತು ಪ್ರಧಾನ ಮಂತ್ರಿ ವಿವರಿಸಿದರು ಜನರ ಕಲ್ಕಾಣಕ್ಕಾಗಿ ಸಾರ್ವಜನಿಕರ ಪಾಲುದಾರಿಕೆ ಎಂಬ ಭಾರತದ ಉದ್ದೇಶ ಈಗ ಜನಕಲ್ಕಾಣದಿಂದ ಜಗಕಲ್ಕಾಣ ಎಂಬಂತಾಗಿದೆ ಎಂದು ಪ್ರಧಾನಮಂತ್ರಿ ಅವರು ಭಾರತದ ಯೋಜನೆಗಳ ಬಗ್ಗೆ ಪಲವು ವಿಷಯಗಳನ್ನು ಪ್ರಸ್ತಾಪಿಸಿದರು ವಿಶ್ವದ ಅತಿ ದೊಡ್ಡ ಪ್ರಜಾಪ್ರಭುತ್ವ ದೇಶದಿಂದ ನೀಡುತ್ತಿರುವ ಸಂದೇಶ ಶಾಂತಿ ಮತ್ತು ಸಾಮರಸ್ಥವಾಗಿದೆ ಎಂದು ಹೇಳುವ ಮೂಲಕ ಪ್ರಧಾನಿ ತಮ್ಮ ಭಾಷಣವನ್ನು ಮುಕ್ತಾಯಗೊಳಿಸಿದರು

ದ್ವಿಪಕ್ಷೀಯ ಬಾಂಧವ್ಯ ಪಾಗೂ ಸಪಕಾರ ಕುರಿತಂತೆ ಉಭಯ ದೇಶಗಳ ನಾಯಕರು ಸಮಾಲೋಚನೆ ನಡೆಸಿದರು

ಇದೇ ವೇಳೆ ಉಭಯ ರಾಷ್ಷಗಳ ಸಹಕಾರ ಬಲವರ್ಧನೆಗೆ ಪರಸ್ಪರ ಒಪ್ಪಿಗೆ ಸೂಚಿಸಿದ್ಲಾರೆ ಬಾಂಗ್ಲಾ ಪ್ರಧಾನಿ ಅಲ್ಲದೆ ಭೂತಾನ್ ಪ್ರಧಾನಿ ಡಾ ಲೋಟೆ ತ್ಸೆರಿಂಗ್ ಅವರನ್ನು ಭೇಟಿ ಮಾಡಿದ್ದಾರೆ

ಜತೆಗೆ ಅಭಿವೃದ್ದಿ ಸಹಭಾಗಿತ್ತ ಜಲವಿದ್ನುತ್ ಸಹಕಾರ ಜನರ ನಡುವಿನ ಸಂಬಂಧ ಬಾಹ್ನಾಕಾಶ ಡಿಜಟಲ್ ಸಂಪರ್ಕ ಪಣಕಾಸು ಕ್ಷೇತ್ರ ಮತ್ತು ತ್ಸತೀಯ ಶಿಕ್ಷಣ ಸೇರಿದಂತೆ ಹೊಸ ಕ್ಷೇತ್ರಗಳಲ್ಲಿ ಇತ್ತೀಚೆಗೆ ಕೈಗೊಂಡ ಉಪ್ರಮಗಳು ಸೇರಿದಂತೆ ವಿವಿಧ ವಲಯಗಳಲ್ಲಿ ಆಗಿರುವ ಪ್ರಗತಿ ಬಗ್ಗೆ ಉಭಯ ನಾಯಕರು ತ್ಯಪ್ತಿವ್ಯಕ್ತಪಡಿಸಿದ್ದಾರೆ ಮಾರಿಷಸ್ ಹಾಗೂ ಸೈಪ್ರಸ್ ಸೇರಿದಂತೆ ಪಲವಾರು ದೇಶಗಳ ಮುಖಂಡರೊಂದಿಗೆ ಪ್ರಧಾನಿ ಅವರು ಭಯೋತಾದನಾ ಚಟುವಟಿಕೆ ನಿರ್ಮೂಲನೆ ಸೇರಿದಂತೆ ಪಲವು ಅಂತಾರಾಷೀಯ ವಿಷಯ ಕುರಿತು ಚರ್ಚಿಸಿದ ಬಳಿಕ ಸ್ವದೇಶಕ್ಕೆ ಪ್ರಯಾಣ ಬೆಳೆಸಿದರು

ಮಹಾ ಅಧಿವೇಶನದಲ್ಲಿ ವಿಶ್ವದ ಶಾಂತಿಗೆ ನೀಡಿರುವ ಸಂದೇಶಕ್ಕೆ ಅಂತಾರಾಷ್ಟೀಯ ಮನ್ನಣೆ ದೊರೆಯಲಿದೆ ಎಂದು ಮುಖಂಡರು ವಿಶ್ವಾಸ ವ್ಯಕ್ತಪಡಿಸಿದ್ದರು

ಮಜ್ಗಾಂವ್ ಡಾಕ್ನಲ್ಲಿ ಈ ಸಬ್ಮರಿಯನ್ನನ್ನು ನಿರ್ಮಾಣ ಮಾಡಲಾಯಿತು ಈ ಕಾರ್ಯಕ್ರಮದಲ್ಲಿ ರಕ್ಷಣಾ ಇಲಾಖೆಯ ಹಿರಿಯ ಅಧಿಕಾರಿಗಳು ಉಪಸ್ಸಿತರಿದ್ದರು

ಆಕಾಶವಾಣಿ ಮತ್ತು ದೂರದರ್ಶನ ಹಾಗೂ ಇತ ತರಾಂಗಾಂತರಗಳಲ್ಲಿ ಮನ್ ಕಿ ಬಾತ್ ಕಾರ್ಯಕ್ರಮವನ್ನು ಕೇಳಬಹುದಾಗಿದೆ

ಹಿಂದಿ ಭಾಷಣದ ನಂತರ ಪ್ರಾದೇಶಿಕ ಭಾಷೆಗಳಲ್ಲಿಯೂ ಮನ್ ಕಿ ಬಾತ್ ಕಾರ್ಯಕ್ರಮ ಪ್ರಸಾರವಾಗಲಿದೆ

ದಕ್ಷಿಣ ಆಫ್ರಿಕಾ ಕೆನಡಾ ಸೇರಿದಂತೆ ಹಲವು ಪ್ರಮುಖ ದೇಶಗಳು ಸಹ ಇಂತಪ ಸುದ್ಲಿಯ ನಿರ್ಬಂಧಕ್ಕೆ ಈಗಾಗಲೇ ಕಾನೂನು ಜಾರಿ ಮಾಡಿದ್ಲು ಅಂತಾರಾಷ್ಷೀಯ ಮಟ್ಟದಲ್ಲಿ ನಿರ್ಬಂಧಿಸುವ ತಂತ್ರಕ್ಷೆ ಸಹಮತ ವ್ಯಕ್ನಪಡಿಸಿದವು ಎಂದು ವರದಿಯಾಗಿದೆ

ದಾದಾ ಸಾಹೇಬ್ ಪಾಲ್ಕೆ ಪ್ರಶಸ್ತಿ ಸೇರಿದಂತೆ ಅನೇಕ ಪ್ರಶಸ್ತಿಗಳಿಗೆ ಲತಾ ಮಂಗೇಶ್ಕರ್ ಭಾಜನರಾಗಿದ್ದಾರೆ

ಪಾಕಿಸ್ತಾನದಲ್ಲಿ ಅಲ್ಪಾಸಂಖ್ಯಾತರ ವಿರುದ್ಧ ನಡೆಯುತ್ತಿರುವ ಪ್ರತಿಭಟನೆಗೆ ಸಿಂಧ್ ಬಲೂಚಿಸ್ತಾನ್ ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರ ಮತ್ತು ಬುಡಕಟ್ಟು ಸಮುದಾಯಗಳು ಕೈಜೋಡಿಸಿವೆ ತಮ್ಮ ವಿರುದ್ದದ ದೊಡ್ಡ ಪ್ರಮಾಣದ ದೌರ್ಜನ್ಯಗಳನ್ನು ಉಲ್ಲೇಖಿಸಿ ಭಿತ್ತಿ ಪತ್ರ ಹಾಗೂ ಘೋಷವಾಕ್ಯಗಳೊಂದಿಗೆ ಬೀದಿಗಿಳಿದ ಪ್ರತಿಭಟನಕಾರಾರು ಪಕ್ಕುಗಳನ್ನು ರಕ್ಷಿಸಿಕೊಳ್ಳಲು ಮತ್ತು ಸ್ವಾತಂತ್ರ್ವವನ್ನು ಬಾತ್ರಿಪಡಿಸಿಕೊಳ್ಳಲು ಭಾರತ ಮತ್ತು ವಿಶ್ವ ಸಂಸ್ವೆ ಏಜೆನ್ಸಿಗಳ ನೆರವು ಕೋರಿದ್ದಾರೆ